ಕುಮಾರಸ್ವಾಮಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಇಲ್ಲವೆ ನಾಳಿ ಸೋಮವಾರವೇ ವಿಶ್ವಾಸಮತ ಯಾಚಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ

ಯಡಿಯೂರಪ್ಪ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹದಿನೈದು ಶಾಸಕರು ಈಗಾಗಲೇ ರಾಜನಾಮೆ ನೀಡಿ ಸುಪ್ರೀಂಕೋರ್ಟ್ ಮೆಟ್ಟಲೇರಿದ್ದಾರೆ ಆದ್ದರಿಂದ ಸದನ ಕಲಾಪ ವ್ಯವಹಾರ ಸಮಿತಿ ಸಭೆ ಸೇರಿ ಸೋಮವಾರವೇ ಅವಿಶ್ವಾಸ ನಿರ್ಣಯ ಮಂಡನೆಗೆ ಅವಕಾಶ ನೀಡಬೇಕೆಂದು ಆಗ್ರಹಿಸಿದರು ಕಾಂಗ್ರೆಸ್ ಶಾಸಕಿ ಲಕ್ಷೀ ಹೆಬ್ಬಾಳ್ಕರ್ ಬಿಜೆಪಿ ಸೇರುವ ಪ್ರಶ್ನೆಯೇ ಇಲ್ಲ ಅವರನ್ನು ನಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳಲು ನಾವು ಪ್ರಯತ್ನ ನಡೆಸಿಲ್ಲ ಅವರು ಬಿಜೆಪಿಗೆ ಬರುವುದಾಗಿಯೂ ಹೇಳಿಲ್ಲ ಎಂದು ಸ್ವಷ್ಟಪಡಿಸಿದರು

ನಿನ್ನೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿ

ಶಿವಕುಮಾರ್ ಮನವೊಲಿಕೆಯಿಂದ ರಾಜೀನಾಮೆ ವಾಪಾಸ್ ಪಡೆದು ಸಮಿಶ್ರ ಸರ್ಕಾರದಲ್ಲಿ ಮುಂದುವರೆಯುದಾಗಿ ಅವರು ತಿಳಿಸಿದ್ದರು ಈಗಾಗಲೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವ ಕಾಂಗ್ರೆಸ್ನ ಹಿರಿಯ ಮುಖಂಡ ರಾಮಲಿಂಗರೆಡ್ಡಿ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ವಿಚಾರದಲ್ಲಿ ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ ತಮ್ಮ ರಾಜೀನಾಮೆ ವಾಪಾಸ್ ತೆಗೆದುಕೊಳ್ಳುವುದೇ ಬೇಡವೇ ಎಂಬ ಬಗ್ಗೆ ನಿರ್ದಾರ ಮಾಡುತ್ತೆನೆ ತಮ್ಮ ಪುತ್ರಿ ಯಾವುದೇ ನಿರ್ಧಾರ ಕೈಗೊಳ್ಳಲು ಸ್ವತಂತ್ರರು ರಾಜೀನಾಮೆ ವಾಪಾಸ್ ಪಡೆಯದಂತೆ ಬಿಜೆಪಿ ನಾಯಕರು ಒತ್ತಡ ಹೇರಿಲ್ಲ ಬಿಜೆಪಿ ನಾಯಕರ ಬೇಟಿ ಕುರಿತಂತೆ ಬೇರೆ ಅರ್ಥ ಕಲ್ಪಿಸಬೇಕಿಲ್ಲ ಎಂದು ಹೇಳಿದರು ಈ ನಡುವೆ ಕಾಂಗ್ರೆಸ್ ಶಾಸಕರ ಶಾಸಕಾಂಗ ಸಭೆ ನಾಳೆ ಬೆಳಗ್ಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆಯಲಿದೆ

ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷ ಸಂಕಪ್ಪದಲ್ಲಿದ್ದು ಅವರ ಅವತ್ಶಕತೆ ಪಕ್ಷಕ್ಕೆ ಇದೆ ಎಂದು ತಿಳಿಸಿದರು ಪಕ್ಷದ ಹಿರಿಯ ಮುಖಂಡ ಎಚ್

ಪಾಟೀಲ್ ಮಾತನಾಡಿ ರಾಮಲಿಂಗಾರೆಡ್ಡಿಯವರು ತಮ್ಮ ರಾಜೀನಾಮೆ ಹಿಂಪಡೆಯುವಂತೆ ಮನವೊಲಿಕೆ ಮಾಡಲಾಗಿದೆ ಪಕ್ಷಕ್ಕೆ ಇಂತಹ ಹಿರಿಯ ಮುಖಂಡರ ಅಗತ್ಯವಿದೆ ಅವರ ಸೇವೆ ಅಗಾಧವಾಗಿದೆ ಸರ್ಕಾರಕ್ಕೆ ತಮ್ಮ ಬೆಂಬಲ ನೀಡಬೇಕೆಂದು ಪಕ್ಷದ ಹಿರಿಯ ಮುಖಂಡರು ಮನವಿ ಮಾಡಿದ್ದಾರೆ ಎಂದು ಹೇಳಿದರು ರಾಜ್ಯದಲ್ಲಿ ಪ್ರಸ್ತುತ ಸಂವಿಧಾನ ಬಿಕ್ಕಟ್ಟು ನಿರ್ಮಾಣವಾಗಿದ್ದು ಇಂತಹ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಸೂಕ್ತ ತೀರ್ಮಾನ ಕೈಗೊಳ್ಳಬೇಕಿದೆ ಎಂದು ಶಾಸಕ ಎಚ್ ವಿಶ್ವನಾಥ್ ಹೇಳಿದ್ದಾರೆ ಮುಂಬೈನಲ್ಲಿ ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ದೇವೇಗೌಡ ಕುಟುಂಬದವರು ಎಲ್ಲ ಅಧಿಕಾರವನ್ನು ಅನುಭವಿಸಿದ್ದಾರೆ ತಾವು ಅತೃಪ್ತ ಶಾಸಕರಲ್ಲ ರಾಜ್ಞದ ಜನತೆಗೆ ಸಮಿಶ್ರ ಸರ್ಕಾರದ ಮೇಲಿರುವ ಅತ್ಯಸ್ತಿ ಅಸಮಾಧಾನದ ಪ್ರತಿನಿಧಿಯಾಗಿ ರಾಜೀನಾಮೆ ನೀಡಿದ್ದೇವೆ ಎಂದು ತಿಳಿಸಿದರು

ನಾಳೆ ನೌಕೆ ಉಡಾವಣೆಗೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ತೊ ಎಲ್ಲ ರೀತಿಯ ಸಿದ್ದತೆ ಮಾಡಿಕೊಂಡಿದೆ

ಲ್ಲಾಂಡರ್ ವಿಕ್ರಮ ಮತ್ತು ಅಂಗಾರಕನಲ್ಲಿ ನವಕೆಯನ್ನು ಸೂಕ್ಷ್ಮವಾಗಿ ಇಳಿಸುವ ರೋವರ್ ಪ್ರೋಗ್ಲಾನ್ ಅನ್ನು ರಾಕೆಟ್ ಕೊಂಡೊಯ್ಲಲಿದೆ

ಇದೇ ಮೊದಲ ಬಾರಿಗೆ ಚಂದ್ರನ ಧುವದಲ್ಲಿ ಮಾನವ ನಿರ್ಮಿತ ವಸ್ತು ಇಳಿಯಲಿದೆ ಚಂದ್ರನ ಮೇಲನ ಮೇಲ್ಯೆ ಭಾಗ ನೀರಿನ ಲಭ್ಞತೆ ಮತ್ತು ಇತರ ಮಾಹಿತಿಗಳನ್ನು ನೌಕೆ ಕಳುಹಿಸುವ ನಿರೀಕ್ಷೆಯಿದೆ

ದೇಶದ ಅತಿ ಮಹತ್ತದ ಬಾಹ್ಯಾಕಾಶ ಕಾರ್ಯಕ್ರಮ ಯಶಸ್ನಿಗೆ ಜನರು ಸಾಮಾಜಿಕ ಮಾಧ್ಯಮ ಮತ್ತು ಇತರ ಸಂವಾದಗಳಲ್ಲಿ ಶುಭ ಹಾರ್ಟೆಕೆಗಳನ್ನು ಕಳುಹಿಸುತ್ತಿದ್ದಾರೆ ಲಂಡನ್ನ ಲಾರ್ಡ್ಸ್ ಮೈದಾನದಲ್ಲಿ ಇಂದು ನಡೆಯಲಿರುವ ಐಸಿಸಿ ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯ ಫೈನಲ್ನಲ್ಲಿ ಅತಿಥೇಯ ಇಂಗ್ಲೆಂಡ್ ಮತ್ತು ನ್ಯೂಜಿಲೆಂಡ್ ತಂಡಗಳು ಮುಖಾಮುಖಿಯಾಗಲಿದೆ

ಹಾಗಾಗಿ ಇಂದಿನ ಪಂದ್ಯದಲ್ಲಿ ಯಾವುದೇ ತಂಡ ಗೆಲುವು ದಾಖಲಿಸಿದರೂ ಚೊಚ್ಚಲ ಬಾರಿಗೆ ವಿಶ್ವಕಪ್ ಟ್ರೋಫಿ ಎತ್ತಿಹಿಡಿದ ಸಾಧನೆ ಮಾಡಲಿದೆ